ನರೇಂದ್ರ ಮೋದಿ

ಕರ್ನಾಟಕದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅಗತ್ಯ ತುರ್ತು ತ್ರಮ ಆರಂಭಿಸುವಂತೆ ಮುಖ್ಯಮಂತ್ರಿ ಸೂಚನೆ

ಕೊರೋನಾ ವಿರುದ್ಧ ಅರ್ಥವ್ಯವಸ್ಥೆಯನ್ನು ಬಲಪಡಿಸುವುದು ನಮ್ಮ ಅತಿ ದೊಡ್ಡ ಆದ್ದತೆಯಾಗಿದೆ ಇದಕ್ಕಾಗಿ ಸರ್ಕಾರ ಪಲವು ತುರ್ತು ನಿರ್ಧಾರಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ದೇಶದಲ್ಲಿ ಒಂದು ಕಡೆ ಜನರನ್ನು ಸಾಂಕ್ರಾಮಿಕ ರೋಗದಿಂದ ಉಳಸಬೇಕಿದೆ ಮತ್ತೊಂದು ಕಡೆ ದೇಶದ ಅರ್ಥಿಕತೆಯನ್ನು ಸುಕ್ವಿರಗೊಳಿಸಬೇಕಿದೆ ಇಂತಹ ಪರಿಶ್ಥಿತಿಯಲ್ಲಿ ಭಾರತೀಯ ಕೈಗಾರಿಕಾ ಒಕ್ಕೂಟ ದೇಶದ ಅಭಿವೃದ್ಧಿಯನ್ನು ಮತ್ತೆ ಸುಕ್ಕಿತಿಗೆ ತರಲು ಅರಂಭಿಸಿರುವ ಪ್ರಯತ್ನವನ್ನು ಪ್ರಧಾನಿ ಅಭಿನಂದಿಸಿದರು

ಭಾರತದ ಅರ್ಥಿಕ ಬೆಳವಣಿಗೆಯನ್ನು ಪೆಜ್ಜಿಸಲು ತಮ್ಮ ಸರ್ಕಾರ ಬದ್ಧವಾಗಿದ್ದು ಆ ನಿಟ್ಟನಲ್ಲಿ ಪಲವು ಜಾಗೃತಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಕೈಗಾರಿಕಾ ವಲಯದ ಬೆಳವಣಿಗೆಗೆ ಉತ್ತೇಜನ ನೀಡಲಾಗಿದೆ

ಬೀದಿ ಬದಿ ವ್ಯಾಪಾರಿಗಳಿಗಾಗಿ ವಿಶೇಷ ಪಣಕಾಸು ಸೌಲಭ್ಯ ಒದಗಿಸುವ ಪಿಎಂ

ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ತೀವ್ರ ತೊಂದರೆಗೊಳಗಾದ ಬೀದಿಬದಿ ವ್ಯಾಪಾರಿಗಳಿಗೆ ನೆರವು ನೀಡುವ ಯೋಜನೆ ಇದಾಗಿದೆ

ನಗರ ವಾಸಿಗಳ ಮನೆ ಬಾಗಿಲಿಗೆ ಸೂಕ್ತ ದರದಲ್ಲಿ ಸಾಮ್ರಗಳನ್ನು ಪಾಗೂ ಸೇವೆಗಳನ್ನು ನೀಡುವಲ್ಲಿ ಜೀದಿ ಬದಿ ವ್ಯಾಪಾರಿಗಳ ಪಾತ್ರ ಪ್ರಮುಖವಾಗಿರುವ ಒನ್ನೆಲೆಯಲ್ಲಿ ಅವರ ನೆರವಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ

ಇದೇ ಮೊದಲ ಬಾರಿಗೆ ನಗರ ಜೀವನ ಕಾರ್ಯಕ್ರಮದಡಿ ಅರೆ ನಗರ ಅಥವಾ ಗ್ರಾಮೀಣ ಪ್ರದೇಶಗಳ ಪಲಾನುಭವಿಗಳನೂ ಸಪ ಪರಿಗಣಿಸಲಾಗುತ್ತಿದೆ ಈ ಯೋಜನೆಯಡಿ ಜೀರಿಬದಿ ವ್ಯಾಪಾರಿಗಳು ಪತ್ತು ಸಾವಿರ ರೂಪಾಯಿ ದುಡಿಯುವ ಬಂಡವಾಳವನ್ನು ಪಡೆಯಬಹುದಾಗಿದ್ದು ಒಂದು ವರ್ಷಗಳ ಅವಧಿಯಲ್ಲಿ ಮಾಸಿಕ ಕಂತಿನಲ್ಲಿ ಪಣ ಮರುಪಾವತಿ ಮಾಡಬಹುದಾಗಿದೆ

ಯಾವುದೇ ಫಲಾನುಭವಿ ಸಕಾಲಕ್ಕೆ ಮರುಪಾವತಿ ಮಾಡಿದಲ್ಲಿ ಆತನ ಕೆಡಿಬಲ್ ಕ್ರೆಡಿಟ್ ಸ್ಕೋರ್ ಪೆಜ್ವಳವಾಗಲಿದ್ದು

ಈ ಯೋಜನೆಯ ಜಾರಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸಲಿವೆ ಕಿರು ಸಣ್ಣ ಮತ್ತು ಮದ್ದಮ ಉದ್ದಿಮೆ ಎಂಎಸ್ಎಂಇಗಳು ಮತ್ತು ರೈತರಿಗೆ ನೆರವಾಗುವ ಉದ್ದೇಶದ ಐತಿಹಾಸಿಕ ನಿರ್ಧಾರಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ನಿನ್ನೆ ಸುದ್ದಿಗಾರರಿಗೆ ವಿವರ ನೀಡಿ ಎಂಎಸ್ಎಂಇಗಳ ವ್ಲಾಖ್ಯಾನವನ್ನು ಸರ್ಕಾರ ಮತ್ತಪ್ಪು ಪರಿಷ್ಠಿಸಿದ್ದು ಇದರ ವ್ಲಾಪ್ತಿಗೆ ಅನೇಕ ಉದ್ದಮ ಘಟಕಗಳು ಸೇರ್ಪಡೆಯಾಗಲು ಅವಕಾಶ ನೀಡಿದೆ

ಇದರಿಂದ ಸಂಕಷ್ಟದಲ್ಲಿರುವ ಉದ್ದಿಮೆಗಳಿಗೆ ನೆರವಾಗಲಿದೆ

ಇದರಿಂದ ರೈತರ ಉತ್ಪನ್ನಗಳಿಗೆ ಆದಾಯ ಖಾತರಿ ಪಡಿಸಲಿದೆ ಎಂದು ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ತಿಳಿಸಿದ್ದಾರೆ

ಕೃಷಿ ಪಾಗೂ ಅದಕ್ಕೆ ಸಂಬಂಧಿಸಿದ ವಲಯಗಳಿಗೆ ಬ್ಲಾಂಕ್ಗಳಿಂದ ಪಡೆಯಲಾಗಿರುವ ಅಲ್ಲಾವಧಿ ಸಾಲಗಳ ಮರುಪಾವತಿ ಆವಧಿಯನ್ನು ಈ ವರ್ಷದ ಆಗಸ್ಟ್ ಆಂತ್ವದವರೆಗೆ ವಿಸ್ತರಿಸಲು ಸಂಪುಟ ಆನುವೋದನೆ ನೀಡಿದೆ ಸರ್ಕಾರದ ಈ ನಿರ್ಧಾರದಿಂದ ಮಾರ್ಚ್ ಒಂದರಿಂದ ಆಗಸ್ಟ್ ತಾರವರೆಗೆ ಸಾಲ ಮರುಪಾವತಿ ಮಾಡಬೇಕಾದ ಎಲ್ಲಾ ರೈತರಿಗೆ ಅನುಕೂಲವಾಗಲಿದೆ ಎಂದು ಸಚಿವರು ವಿವರಿಸಿದರು

ಚುನಾವಣಾ ಆಯೋಗ ಈ ಕುರಿತು ವೇಳಾಪಟ್ಟಯನ್ನು ಬಿಡುಗಡೆ ಮಾಡಿದೆ

ಆಂಧ್ರಪ್ರದೇಶ ಗುಜರಾತ್ನಿಂದ ತಲಾ ನಾಲ್ಲು

ಆದೇ ದಿನ ಸಂಜೆ ಮತ ಎಣಿಕೆ ನಡೆಯಲಿದೆ

ಎಸ್ ಯಡಿಯೂರಪ್ಪ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಣಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು

ಲಾಕ್ಡೌನ್ ನಿರ್ಬಂಧಗಳು ಸಡಿಲಿಕೆ ಒನ್ನೆಲೆಯಲ್ಲಿ ಸೋಂಕು ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗುತ್ತಿವೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪರಡುವ ಭೀತಿ ಇದ್ದು ಈ ಹಿನ್ನೆಲೆಯಲ್ಲಿ ಕ್ಲೆಗೊಂಡಿರುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮುಖ್ಯಮಂತ್ರಿ ಮಾಹಿತಿ ಪಡೆದುಕೊಂಡರು

ಕರ್ನಾಟಕದಲ್ಲಿ ಕೊರೋನಾ ಲಾಕ್ಡೌನ್ ಓನ್ನೆಲೆಯಲ್ಲಿ ನನೆಗುದಿಗೆ ಬಿದ್ದಿದ್ದ ಶಾಲೆಗಳ ಮರು ಆರಂಭ ವಿಷಯದ ಬಗ್ಗೆ ಪೋಷಕರು ಮತ್ತು ಸಂಬಂಧಿಸಿದ ಪಾಲುದಾರರ ಸಭೆಗಳನ್ನು ಪ್ರತಿ ಶಾಲೆಯ ಮಟ್ಟದಲ್ಲಿ ಆಯೋಜಿಸಿ ಆಭಿಪ್ರಾಯ ಪಡೆಯಲು ತೀರ್ಮಾನಿಸಲಾಗಿದೆ

ಸುರೇಶ್ ಕುಮಾರ್ ಇಂದು ತಿಳಿಸಿದ್ದಾರೆ

ಶಾಲೆಗಳಲ್ಲಿ ಮಕ್ಕಳ ಓತರಕ್ಷಣೆಯಿಂದ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಚರ್ಜೆ ನಡೆಸಿ ಸರ್ಕಾರಕ್ಕೆ ಅಭಿಪ್ರಾಯ ತಿಳಿಸುವಂತೆಯೂ ಮುಖ್ಯೋಪಧ್ಗಾಯರಿಗೆ ಸೂಚಿಸಲಾಗಿದೆ ಎಂದು ಸಚಿವ ಸುರೇಶ್ ಕುಮಾರ್ ಪೇಳದ್ದಾರೆ

ಚಂಡಮಾರುತವಾಗಿ ಬದಲಾಗುವ ಸಾಧ್ಯತೆ ಇದೆ ಎಂದು ಪವಾಮಾನ ಇಲಾಖೆ ತಿಳಿಸಿದೆ